ಕೊರೋನಾ ಸೋಂಕಿನ ಗಂಡಾಂತರ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಕೆಲವೊಂದು ಸಡಿಲಿಕೆಗಳನ್ನು ಪ್ರಕಟಿಸಲಾಗಿದೆ

ಹಸಿರು ವಲಯದಲ್ಲಿ ಎಲ್ಲಾ ದೈನಂದಿನ ಚಟುವಟಿಕೆಗಳು ಪ್ರಾಯೋಗಿಕವಾಗಿ ನಡೆಯಲು ಅನುಮತಿ ನೀಡಲಾಗಿದೆ ಆದರೆ ಸಭೆ ಸಮಾರಂಭಗಳನ್ನು ನಿರ್ಬಂಧಿಸಲಾಗಿದೆ ಹಂತ ಹಂತವಾಗಿ ಎಲ್ಲ ರೀತಿಯ ಚಟುವಟಕೆಗಳಿಗೆ ಅನುಮತಿ ನೀಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ವಪ್ಪಪಡಿಸಿದ್ದಾರೆ

ಶಾಲೆಗಳು ಮತ್ತು ಎಲ್ಲಾ ಶೈಕ್ಷಣಿಕ ಸಂಸೈಗಳನ್ನು ಮುಚ್ಚಲಾಗಿದೆ ಆದರೆ ಕೃಷಿ ಸಂಬಂಧಿತ ಚಟುವಟಕೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲ ಎಂದು ನಮ್ಮ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ ಗ್ರಾಮೀಣ ಭಾರತದಲ್ಲಿ ಕೈಗಾರಿಕೆ ಮತ್ತು ನಿರ್ಮಾಣ ಆಧರಿತ ಚಟುವಟಕೆಗಳು ನರೇಗಾ ಕಾಮಗಾರಿಗಳು ಆಹಾರ ಸಂಸ್ಕರಣೆ ಘಟಕಗಳು ಮತ್ತು ಇಟ್ಲಿಗೆ ತಯಾರಿಕಾ ಘಟಕಗಳು ಎಂದಿನಂತೆ ಕಾರ್ಯ ನಿರ್ವಹಿಸಲಿವೆ ಹಸಿರು ವಲಯದಲ್ಲಿ ಎಲ್ಲ ಚಟುವಟಿಕೆಗಳು ಗರಿಗೆದರಲಿವೆ

ಎಲ್ಲ ವಿಧದ ಸರಕುಗಳ ಸಾಗಣೆಗೆ ದೇಶಾದ್ಭಂತ ಅನುಮತಿ ನೀಡಲಾಗಿದೆ ಇಂದಿನಿಂದ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಲಾಗಿದೆ

ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಲಯದ ಅಧಿಕಾರಿಗಳನ್ನು ಕಂಟ್ರೋಲ್ ರೂಂ ಸೇವೆಗೆ ನಿಯೋಜಿಸಲಾಗಿದೆ ಸಾರ್ವಜನಿಕರ ದೂರುಗಳು ಮತ್ತು ಕುಂದುಕೊರತೆಗಳ ಪರಿಹಾರಕ್ಷೆ ಈ ಅಧಿಕಾರಿಗಳು ನೆರವು ನೀಡಲಿದ್ದಾರೆ

ರೋಗ ವ್ಲಾಪಿಸದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಆದಷ್ಟು ಮನೆಯಲ್ಲೇ ಇದ್ಲು ರೋಗದಿಂದ ದೂರ ಉಳಿಯಬೇಕು ಎಂದು ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಮನವಿ ಮಾಡಿದ್ದಾರೆ

ಸಣ್ಣ ಅರಣ್ಯ ಉತ್ಪನ್ನಗಳ ಸಂಗ್ರಹಣೆಯಲ್ಲಿ ರಾಜ್ಯಮಟ್ಟದಲ್ಲಿನ ಚಟುವಟಿಕೆಗಳನ್ನು ವರದಿ ಮಾಡಲು ವಸ್ದನ್ ಮೋನಿತ್ ಡ್ಲಾಷ್ಬೋರ್ಡ್ ಆನ್ಲೈನ್ನಿಂದ ಉಸ್ತುವಾರಿ ನಡೆಸಲಾಗುತ್ತಿದೆ

ಮಹಾರಾಪ್ಲದ ಮುಂಬೈ ಪುಣೆ ಠಾಣೆ ಗುಜರಾತ್ನ ಅಹ್ವದಾಬಾದ್ ಸೂರತ್ ವಡೋಧರಾ ದೆಹಲಿಯ ಈಶಾನ್ಲ ಮಧ್ಯ ದಹೆಲಿ ಮಧ್ಯಪ್ರದೇಶದ ಭೂಪಾಲ್ ಇಂಧೋರ್ ರಾಜಸ್ತಾನ್ದ ಜೈಪುರದ ಜೋದ್ಪುರ್ ತೆಲಂಗಾಣದ ಹೈದರಾಬಾದ್ ಉತ್ತರ ಪ್ರದೇಶದ ಆಗ್ರಾ ಲಕ್ಷ್ವಿ ಆಂಧ್ರಪ್ರದೇಶದ ಕರ್ನೂಲ್ ಗುಂಟೂರ್ ಪಶ್ಚಿಮ ಬಂಗಾಳದ ಕೊಲ್ಕತಾ ಜಿಲ್ಲೆಗಳಿಗೆ ಕೇಂದ್ರಿಯಾ ಸಾರ್ವಜನಿಕ ಆರೋಗ್ಯ ತಂಡಗಳನ್ನು ರವಾನಿಸಲಾಗುವುದು ಈ ತಂಡಗಳು ಕೋವಿಡ್ ಸೋಂಕು ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿರುವ ಈ ಜಿಲ್ಲೆಗಳಲ್ಲಿ ನಿರ್ಬಂಧಗಳನ್ನು ಕಠಿಣವಾಗಿ ಜಾರಿಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ನೆರವು ನೀಡಲಿವೆ ವಲಸೆ ಕಾರ್ಮಿಕರು ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ತಮ್ಮ ಊರುಗಳಿಗೆ ತೆರಳಲು ಅವಕಾಶ ನೀಡಿದ್ದ ತನ್ನ ಆದೇಶ ಸಂಬಂಧ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ ತಮ್ಮ ಸ್ವಂತ ಊರುಗಳಲ್ಲದ ಸ್ಥಳಗಳಲ್ಲಿ ಸಿಲುಕಿಕೊಂಡಿರುವ ಲಾಕ್ಡೌನ್ಗಿಂತ ಮುಂಜೆ ಕೆಲಸದ ಸ್ವಳಗಳಲ್ಲಿ ಸಿಲುಕಿಕೊಂಡು ತಮ್ಮ ಊರುಗಳಿಗೆ ತೆರಳಲಾಗದವರು ಈಗ ತಮ್ಮ ಸ್ವಂತ ಊರುಗಳಿಗೆ ತೆರಳು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದೆ ಈ ಸಡಿಲಿಕೆ ಸಾಮಾನ್ನವಾಗಿ ಜನರು ತಮ್ಮ ಸ್ವಂತ ಊರುಗಳಿಗೆ ಭೇಟಿ ನೀಡಲು ಅನ್ನಯವಾಗುವುದಿಲ್ಲವೆಂದು ಹೇಳಿದೆ ಈ ಸಂಬಂಧ ರಾಜ್ಯ ಮುಖ್ಯ ಕಾರ್ಯದರ್ಶಿ ಗಳಿಗೆ ಕೇಂದ್ರ ಗೃಪ ಕಾರ್ಯದರ್ಶಿ ಅಜಯ್ ಭಲ್ಲಾ ಲಾಕ್ಡೌನ್ನಿಂದ ಸಿಲುಕಿಕೊಂಡಿರುವ ಸಂತ್ರಸ್ತ ವ್ವಕ್ತಿಗಳು ಸ್ವಂತ ಊರುಗಳಿಗೆ ತೆರಳಲು ಅನುಕೂಲ ಕಲ್ಪಿಸುವಂತೆ ಸೂಚನೆ ನೀಡಿದ್ದಾರೆ

ಈ ಮಧ್ಯೆ ಕ್ವಾರಂಟ್ಲೆನ್ನಲ್ಲಿರುವ ಸೋಂಕು ದೃಢಪಡದ ಅಂತಾರಾಷ್ಷೀಯ ಪ್ರಯಾಣಿಕರು ಸುಸಭ್ಯೆತ ತಾರಾ ಹೊಟೇಲ್ಗಳಲ್ಲಿ ವಾಸ್ತವ್ಯ ಹೂಡಲು ಬಯಸಿದರೆ ಅದರ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ

ಸಿ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಎ ವಿಭಾಗದಲ್ಲಿ ಸೋಂಕಿತರನ್ನು ಸೇರಿಸಲಾಗಿದೆ ಸೋಂಕು ದೃಢಪಟ್ಟವರಿಗೆ ಆಸ್ಪತ್ರೆಗಳ ಐಸೋಲೇಷನ್ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಬಿ ವರ್ಗದಲ್ಲಿರುವ ಸೋಂಕಿನ ಲಕ್ಷಣ ಇರುವವರನ್ನು ಹಾಸ್ವೆಲ್ ಅತಿಥಿ ಗೃಹಗಳಲ್ಲಿ ಇಡಲಾಗುತ್ತಿದೆ ಇವರ ಮೇಲೆ ಆರೋಗ್ಯ ಸಿಬ್ಬಂದಿ ನಿಗಾ ಇಡಲಿದ್ದಾರೆ

ವರ್ಗದವರನ್ನು ಕ್ವಾರಂಟೈನ್ನಲ್ಲಿರುವವರು ಎಂದು ಪರಿಗಣಿಸಿ ಸರ್ಕಾರ ಮ್ಯವಸ್ಥೆ ಮಾಡಿರುವ ಪ್ರದೇಶಗಳಲ್ಲಿ ಇಡಲಾಗುತ್ತಿದೆ ಎಂದು ಆರೋಗ್ಯ ಇಲಾಖೆ ಸ್ಪಷ್ಪಪಡಿಸಿದೆ ರಫ್ಟಿನ ಬಲವರ್ಧನೆ ಜತೆಗೆ ವಿದೇತಿ ಉತ್ವನ್ನಗಳ ಆಮದಿನ ಬದಲಿಗೆ ದೇತೀಯ ಉತ್ವನ್ನಗಳ ಉತ್ಪಾದನೆಗೆ ಕೈಗಾರಿಕೆಗಳು ಗಮನ ನೀಡಬೇಕೆಂದು ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ನಿತಿನ್ ಗಡ್ಕರಿ ಕರೆ ನೀಡಿದ್ದಾರೆ ಕೈಗಾರಿಕೆಗಳು ನೂತನ ಆವಿಷ್ಕಾರ ಉದ್ಯಮಶೀಲತೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಂಶೋಧನೆಯ ಕೌಶಲ್ಯ ಮತ್ತು ಅನುಭವದಿಂದ ಜ್ವಾನವನ್ನು ಸಂಪತ್ತಿಗೆ ಬದಲಾಯಿಸಬೇಕು ಎಂದು ಇದೇ ವೇಳೆ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ

ನಿಸಾರ್ ಅಹಮದ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಬೆಂಗಳೂರಿನಲ್ಲಿ ಇಂದು ಮಧ್ಯಾಷ್ನ ನಡೆಯಲಿದೆ

ನಗರದ ಖಬರಸ್ತಾನದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುವುದು ಎಂದು ಕುಟುಂಬ ಮೂಲಗಳು ತಿಳಿಸಿವೆ